ರಾಜ್ಯಸಭಾ ಚುನಾವಣೆ ರಾಜ್ಯದಿಂದ ಎಲ್ಲಾ ನಾಲ್ಕು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಪದವಿಮೂರ್ವ ಶಿಕ್ಷಣಕ್ಕೆ ಆನ್ಲೈನ್ ತರಗತಿ ಕುರಿತು ಅಭಿಪ್ರಾಯ ಕ್ರೋಢೀಕರಣಕ್ಕೆ ನಾಳೆ ಕೊನೆಯ ದಿನ ಸುರೇಶ್ಕುಮಾರ್

ರಾಜ್ಯದ ವಿವಿಧಡೆ ಬಾಡಿಗೆ ಪಾಗೂ ಶಿಧಿಲಾವಸ್ಥೆಯಲ್ಲಿರುವ ಕಟ್ಟಡಗಳಲ್ಲಿನ ಶಾಣೆಗಳಿಗೆ ಉತ್ತಮ ಕಟ್ಟಡ ನಿಮಾಣಕ್ಕೆ ಬಜೆಟ್ನಲ್ಲಿ ಅನುದಾನ ಒದಗಿಸಲಾಗಿದೆ ಮೊಲೀಸ್ ತರಬೇತಿ ಶಾಲೆಗೆ ಎಲ್ಲಾ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಯಡಿಯೂರಪ್ಪ ಕಿಳಿಸಿದರು ಜಲ್ಲಿಗಳಿಗೆ ಕಚೇರಿ ಕರ್ತವ್ಯದ ಮೇಲೆ ಭೇಟಿ ನೀಡುವ ಉಪಮುಖ್ಯಮಂತ್ರಿಗಳು ಪಾಗೂ ಸಚವರು ಅಯಾ ಜಿಲ್ಲಾ ಅಥವಾ ಕ್ಷೇತ್ರದ ಶಾಸಕರು ವಿಧಾನ ಪರಿಷತ್ ಸದಸ್ಕರು ಪಾಗೂ ಬಿಜೆಪಿಯ ಜಿಲ್ಲಾಧ್ವಕ್ಷರುಗಳಿಗೆ ತಮ್ಮ ಪ್ರವಾಸ ಕುರಿತು ಮುಂಚಿಕವಾಗಿ ಮಾಹಿತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಕಾರ್ಯಾಲಯ ಸುತ್ತೋಲೆ ಹೊರಡಿಸಿದೆ ಉಪಮುಖ್ಯಮಂತ್ರಿಗಳು ಪಾಗೂ ಸಜಿವರು ಜಿಲ್ಲಾ ಭೇಟಿ ಸಂದರ್ಭದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಪರಿಶೀಲಿಸಿ ಸೂಕ್ತ ಪರಿಪಾರಕ್ಕೆ ತ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳ ಕಾರ್ಯಾಲಯ ಸುತ್ತೋಲೆಯಲ್ಲಿ ಸೂಚಿಸಲಾಗಿದೆ

ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜನ ಖರ್ಗೆ ಪಾಗೂ ಜೆಡಿಎಸ್ನಿಂದ ಎಜ್

ದೇವೇಗೌಡ ಅರುಣಾಚಲಪ್ರದೇಶದಿಂದ ಬಿಜೆಪಿ ಪಕ್ಷದ ನಬಮ್ ರೆಬಿಯಾ ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದಾರೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಯಲ್ಲಿಂದು ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಜಾಲನೆ ನೀಡಿ ಮಾತನಾಡಿದ ಅವರು ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಗ್ರಾಮ ಸಡಕ್ ಯೋಜನೆಯಡಿ ರಸ್ತೆ ಅಭಿವೃದ್ಧಿ ಕೈಗೊಳಲಾಗುತ್ತಿದೆ ಎಂದು ಹೇಳದರು

ಬೆಂಗಳೂರಿನಲ್ಲಿನ ನೈರುತ್ತ ರೈಲ್ವೆ ವಿಭಾಗೀಯ ಕಚೇರಿ ವ್ಯಾಪ್ತಿಗೆ ಒಳಪಡುವ ಹೆಚ್ಚಾಳ ರೈಲು ನಿಲ್ದಾಣದಲ್ಲಿ ಸಿಬ್ಬಂದಿ ಒಬ್ಬರಲ್ಲಿ ಕೊರೊನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ವಿಭಾಗೀಯ ವ್ಯವಸ್ಥಾಪಕರ ಕಚೇರಿಯನ್ನು ಮುಚ್ವಲಾಗಿದೆ ಎಂದು ರೈಲ್ವೆ ಪ್ರಕಟಣೆ ತಿಳಿಸಿದೆ ಈ ಕುರಿತು ಮಾಹಿತಿ ನೀಡಿದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅರೋಕ್ ಕುಮಾರ್ ವರ್ಮ ಹೆಬ್ದಾಳ ನಿಲ್ದಾಣದಲ್ಲಿ ಓರಿಯ ಪುದ್ದೆಯಲ್ಲಿದ್ದ ಅಧಿಕಾರಿಯೊಬ್ಬರಲ್ಲಿ ಸೋಂಕು ದೃಢಪಟ್ಟದ್ದು ಆಸ್ತ್ರೆಗೆ ದಾಖಲಿಸಲಾಗಿದೆ ಎಂದು ಪೇಳದರು ಒಂದು ನೂರಕ್ಕೂ ಅಧಿಕ ಪ್ರಕರಣಗಳು ದೃಢಪಟ್ಟದ್ದ ದಾವಣಗೆರೆಯ ಜಾಲಿನಗರ ಸಂಪೂರ್ಣ ಸೋಂಕು ಮುಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ತಿಳಿಸಿದ್ದಾರೆ

ವಿಶ್ವವ್ವಾಪಿ ಕೊರೊನಾ ಸೋಂಕು ಕುರಿತು ವಿದ್ವಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಕಿರುಹೊತ್ತಿಗೆ ತರುತ್ತಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಚಾಮರಾಜನಗರದಲ್ಲಿಂದು ಕೋವಿಡ್ ಆಸ್ತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಹೊರ ರೋಗಿಗಳ ಎಭಾಗ ಉದ್ಘಾಟಿಸಿ ಮಾತನಾಡಿದ ಅವರು ಆನ್ಲೈನ್ ತರಗತಿಗಳ ಮೂಲಕ ವಿದ್ವಾರ್ಥಿಗಳ ಮಾನಸಿಕ ಶಾರೀರಿಕ ಪಾಗೂ ವೈಜ್ಞಾನಿಕ ಮನೋಭಾವ ಅರಿಹುಕೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಪೇಳಿದರು ಆನ್ಲೈನ್ ತರಗತಿ ರದ್ದು ಸಂಬಂಧ ಸಮಿತಿ ರಚಿಸಿದ್ದು ತಾಲೆಗಳು ಪೋಷಕರು ಪಾಗೂ ಸಾರ್ವಜನಿಕರ ಅಭಿಪ್ರಾಯ ಕ್ರೋಡೀಕರಿಸಿ ತಿಳಿಸಲು ನಾಳೆ ಕೊನೆಯ ದಿನವಾಗಿದ್ದು

ಇವರನ್ನು ಕ್ವಾರಂಟೈನ್ ಮಾಡಲಾಗುತ್ತಿದೆ ಪರೀಕ್ಷೆಗೆ ಒಳಪಡಿಸಿ ಸೋಂಕು ಲಕ್ಷಣ ಕಂಡುಬಂದವರನ್ನು ಆಸ್ತ್ರೆಗೆ ದಾಖಲು ಮಾಡಲಾಗುತ್ತಿದೆ ಎಂದು ಜಲಾಧಿಕಾರಿ ಅಭಿರಾಂ ಜಿ ಶಂಕರ್ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ದಿನೇ ದಿನೇ ಹೆಚ್ಚಳವಾಗುತ್ತಿದೆ

ಧಾರವಾಡ ಜಿಲ್ಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಕಳೆದ ಮೂರ್ನಾಲ್ನು ತಿಂಗಳಿನಿಂದ ಜಿಮ್ ಮಾಲೀಕರು ಸಂಕಷ್ಷಕ್ಕೆ ಒಳಗಾಗಿದ್ದು ಆದಪ್ಪು ಶೀಘ್ರ ಜಮ್ ತೆರೆಯಲು ಅವಕಾಶ ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಜೇರಿ ಎದುರು ಜಿಮ್ ಮತ್ತು ಫಿಟ್ನೆಸ್ ಸಂಘಟನೆ ಸದಸ್ಯರು ಪ್ರತಿಭಟನೆ ನಡೆಸಿದರು ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಪಕಾರ ಸಚಿವ ಎಸ್

ಅಂದು ದೇಶಾದ್ಯಂತ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಗುತ್ತಿದೆ ಯೋಗ ದಿನಾಚರಣೆ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಸುದ್ದಿ ಎಭಾಗ ಯೋಗ ಕ್ಷೇತ್ರದಲ್ಲಿ ಎಶೇಷ ಸಾಧನೆಗೈದವರನ್ನು ಸಮಾಜಕ್ಕೆ ಪರಿಚಯಿಸುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಮರ ತಾಲೂಕಿನ ಓರೆಕೈ ಗ್ರಾಮದ ಯೋಗ ಸಾಧಕ ಗಣಪತಿ ನಾಗೇಶ ಪೆಗಡೆ ಕಳೆದ ಮೂರು ದಶಕಗಳಿಂದ ಯೋಗ ಸಾಧನೆಯಲ್ಲಿ ಕೊಡಗಿಕೊಂಡಿದ್ದು ಜಿಲ್ಲೆಯ ಶಿರಸಿ ಸಿದ್ದಾಮರ ಪಾಗೂ ಯಲ್ಲಾಮರ ಸೇರಿದಂತೆ ಪಲವೆಡೆ ಉಚಿತ ತರಬೇತಿ ಪಾಗೂ ಶಿವಿರ ಆಯೋಜಿಸಿ ಯೋಗದ ಮಪತ್ವ ಸಾರುತ್ತಿದ್ದಾರೆ

ಶಂಕರ್ ತಿಳಿಸಿದ್ದಾರೆ ಮೈಸೂರನಲ್ಲಿಂದು ಸುದ್ದಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಬಾರಿ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಗುತ್ತಿತ್ತು